ಕರ್ನಾಟಕದಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ವ್ಯಾಪಕ ಬಂದೋಬಸ್ತ್ ಮತದಾನ ಪ್ರಗತಿಯಲ್ಲಿ

ಪ್ರತಿಭಟನಾ ನಿರತ ರೈತರು ಬರುವ ಮಂಗಳವಾರ ಮಾತುಕತೆಗೆ ಬರುವಂತೆ ಕೇಂದ್ರ ಸರ್ಕಾರ ಆಹ್ವಾನ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಜನಪ್ರಿಯ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆಯೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡರು

ಸಶಕ್ತವಾಗಿ ವಿಶ್ವಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂಬ ಹಾರ್ಯೆಕೆ ನಮ್ಮದಾಗಲಿ ಎಂದರು ದೇಶದ ಸಾಮಾನ್ಯ ಜನರು ಕೂಡ ಇಂದು ಬದಲಾವಣೆ ಅನುಭವಿಸುತ್ತಿದ್ದಾರೆ ಕೊರೊನಾ ಸೇರಿದಂತೆ ಹಲವಾರು ಸವಾಲುಗಳು ಸಂಕಷ್ನಗಳು ಎದುರಾಗಿ ಹೊಸ ಪಾಠ ಕಲಿತು ಸ್ವಾವಲಂಬನೆಯ ಬಗ್ಗೆ ಅರ್ಥ್ವೆಸಿಕೊಂಡಿದ್ದೇವೆ ಎಂದು ಹೇಳಿದ ಪ್ರಧಾನ ಮಂತ್ರಿ ಅನೇಕ ಓದುಗರು ಈ ಕುರಿತು ಪತ್ರದ ಮೂಲಕ ಪ್ರಸ್ತಾಪಿಸಿರುವುದನ್ನು ಮನ್ ಕೀ ಬಾತ್ನಲ್ಲಿ ತಿಳಿಸಿದರು ದೇಶದಲ್ಲಿ ಚಿರತೆಗಳ ಸಂತತಿ ಹೆಚ್ಚಿರುವ ಬಗ್ಗೆಯೂ ಉಲ್ಲೇಖಿಸಿ ಕರ್ನಾಟಕ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಹೆಚ್ಚು ಚಿರತೆಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ ಎಂದು ಹೇಳಿದರು

ವಿಶಾಖಪಟ್ಟಣಂನಿಂದ ವೆಂಕಟ್ ಮುರಳೀಪ್ರಸಾದ್ ಅವರು ನನಗೆ ಬರೆದಿರುವದರಲ್ಲೂ ವಿಭಿನ್ನವಾದ ಯೋಚನೆ ಇದೆ

ಎಬಿಸಿ ಅಂದರೆ ಆತ್ಮನಿರ್ಭರ ಭಾರತ ಚಾರ್ಟ್ ಇದು ಬಹಳ ಆಸಕ್ತಿಕರವಾಗಿದೆ ವೆಂಕಟ್ ಅವರು ತಾವು ದಿನ ನಿತ್ಯ ಬಳಸುವಂಥ ಎಲ್ಲ ವಸ್ತುಗಳ ಸಂಪೂರ್ಣ ಪಟ್ಟಿಯನ್ನು ಸಿದ್ದಪಡಿಸಿದ್ದಾರೆ ಎಂದು ಪ್ರಧಾನಮಂತ್ರಿಯವರು ಸಾರ್ವಜನಿಕರಿಗೆ ಸ್ಥಳೀಯ ವಸ್ತುಗಳ ಬಳಕೆಯ ಕುರಿತು ಮೆಚ್ಚುಗೆ ಹಾಗೂ ಪ್ರಶಂಸೆಯನ್ನು ವ್ಯಕ್ತಪದಿಸಿದರು ಜಾಗತಿಕವಾಗಿ ಅತ್ಯುತ್ತಮವಾಗಿರುವುದರನ್ನು ನಾವು ಭಾರತದಲ್ಲಿಯೇ ತಯಾರಿಸಿ ತೋರಿಸೋಣ ಇದಕ್ಕಾಗಿ ನಮ್ಮ ಉದ್ಯಮಿ ಮಿತ್ರರೆಲ್ಲ ಮುಂದೆ ಬರಬೇಕು ಎಂದು ಹೇಳಿದ ನರೇಂದ್ರ ಮೋದಿ ಅವರು ವೆಂಕಟ್ ಅವರ ಪ್ರಯತ್ತವನ್ನು ಮುಕ್ತ ಕಂಠದಿಂದ ಅಭಿನಂದಿಸಿದರು ನೀವು ಪ್ರತಿವರ್ಷ ಹೊಸ ವರ್ಷದ ಸಂಕಲ್ಪ ಕೈಗೊಳ್ಳುತ್ತೀರಿ ಎಂದು ಭಾವಿಸುತ್ತೇನೆ ಈ ಬಾರಿ ದೇಶಕ್ಕಾಗಿ ಒಂದು ಸಂಕಲ್ಪ ಕೈಗೊಳ್ಳಿ ಎಂದು ಪ್ರಧಾನ ಮಂತ್ರಿ ಅವರು ದೇಶದ ಜನತೆಗೆ ಪುನಃ ಅರ್ಪಣೆಯ ಸಂಕಲ್ಪದ ಮಾತನ್ನು ಪ್ರಸ್ತಾಪಿಸಿದರು

ಅಧ್ಯಾಪಕರು ಒಂದು ಆವಿಷ್ಕಾರಕ ಮಾರ್ಗವನ್ನು ಕಂದುಕೊಂಡರು

ಅನಿಮೇಟೆಡ್ ವಿಡಿಯೋ ತಯಾರಿಸಿದರು ಮತ್ತು ಅದನ್ನು ಒಂದು ಪೆನ್ಡ್ರೈವ್ನಲ್ಲಿ ತೆಗೆದುಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ಹಂಚಿದರು ದೇಶದಾದ್ಯಂತ ಕೊರೊನಾದ ಈ ಸಮಯದಲ್ಲಿ ಶಿಕ್ಷಕರು ಅನುಸರಿಸಿದ ನೂತನ ಆವಿಷ್ನಾರಕ ಪದ್ಧತಿಗಳು ಸಿದ್ಧಪದಿಸಿದ ಸ್ಪಜನಾತ್ಮಕ ಕೋರ್ಸ್ಗಳ ಪಠ್ಯಕ್ರಮ ಆನ್ಲ್ವೆನ್ ಓದಿನ ಈ ದಿನಮಾನದಲ್ಲಿ ಬಹಳ ಅಮೂಲ್ಯವಾಗಿವೆ ಇದರಿಂದ ದೂರ ದೂರದ ಪ್ರದೇಶಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯವಾಗಲಿದೆ ಎಂದರು ಕರ್ನಾಟಕದ ಅನುದೀಪ್ ಮತ್ತು ಮಿನುಷಾ ಅವರು ಕಳೆದ ತಿಂಗಳು ನವೆಂಬರ್ನಲ್ಲಿ ವಿವಾಹವಾಗಿದ್ದಾರೆ ವಿವಾಹದ ನಂತರ ಬಹಳಷ್ಟು ಯುವಜನತೆ ಸುತ್ತಾಡಲು ಹೋಗುತ್ತಾರೆ ಜನರು ತಮ್ಮ ಮನೆಗಳಿಂದ ಹೊರಗೆ ಸುತ್ತಾದಲು ಹೋಗುತ್ತಾರೆ ಆದರೆ ಹೋದಲ್ಲೆಲ್ಲ ಸಾಕಷ್ಟು ಕಸವನ್ನು ಬಿಟ್ಟು ಬರುತ್ತಾರೆ ಎಂಬುದನ್ನು ಇವರು ಗಮನಿಸಿದ್ದರು ಕರ್ನಾಟಕದ ಸೋಮೇಶ್ಲರ ಕಡಲ ತೀರದಲ್ಲೂ ಇದೇ ಸ್ಥಿತಿಯಿತ್ತು ಸೋಮೇಶ್ವರ ಕಡಲತೀರದಲ್ಲಿ ಜನರು ಬಿಟ್ಟು ಹೋದ ಕಸವನ್ನು ಸ್ಲಭ್ಲಗೊಳಿಸುವುದಾಗಿ ದಂಪತಿಗಳು ನಿರ್ಧರಿಸಿದ್ದರು ವಿವಾಹದ ನಂತರ ಪತಿಪತ್ತಿ ಯರಿಬ್ಬರೂ ಇದನ್ನೇ ತಮ್ಮ ಪ್ರಥಮ ಸಂಕಲ್ಪವಾಗಿ ಕೈಗೊಂಡರು ಸ್ವಚ್ಚ ಭಾರತದ ಆಂದೋಲನದ ಸಂಕಲ್ಪವೂ ಇದೇ ಆಗಿತ್ತು ವಿಷಯವನ್ನು ನಿಮಗೆ ನೆನಪಿಸ ಬಯಸುತ್ತೇನೆ ಕೊರೊನಾದಿಂದಾಗಿ ಇದರ ಬಗ್ಗೆ ಈ ವರ್ಷ ಅಷ್ಟೊಂದು ಚರ್ಚಿಸಲು ಸಾಧ್ಯವಾಗುತ್ತಿಲ್ಲ ನಾವು ನಮ್ಮ ದೇಶವನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನಿಂದ ಮುಕ್ತಗೊಳಿಸಲೇಬೇಕಿದೆ

ಕೊನೆಯದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭ ಹಾರ್ಯೆಕೆಗಳನ್ನು ತಿಳಿಸಬಯಸುತ್ತೇನೆ ಸ್ವತಃ ನೀವು ಆರೋಗ್ಯದಿಂದಿರಿ ನಿಮ್ಮ ಕುಟುಂಬದ ಆರೋಗ್ಯವನ್ನು ರಕ್ಷಿಸಿ ಮುಂದಿನ ವರ್ಷ ಜನವರಿಯಲ್ಲಿ ಹೊಸ ವಿಷಯಗಳ ಬಗ್ಗೆ ಮನದ ಮಾತುಗಳನ್ನು ಆಡೋಣ ಎಂದು ನರೇಂದ್ರ ಮೋದಿ ತಮ್ಮ ಮನದಾಳದ ಅನುಭವವನ್ನು ಆಕಾಶವಾಣಿಯಲ್ಲಿ ಪ್ರಸ್ತಾಪಿಸಿದರು

ದೆಹಲಿಯ ಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಸರ್ಕಾರದ ಆಹ್ವಾನದಂತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಿದ್ದರಿದ್ದೇವೆ ಎಂದು ಸ್ವರಾಜ್ ಇಂಡಿಯಾ ಅಧ್ಯಕ್ಷ ಯೋಗೇಂದ್ರ ಯಾದವ್ ಹೇಳಿದ್ದಾರೆ